ದೇಶದ ತೈಲ ಮತ್ತು ಅನಿಲ ವಲಯವು ಇತ್ತೀಚಿನ ಮಾರುಕಟ್ಟೆ ಮತ್ತು ಹೂಡಿಕೆ ಸೌಹಾರ್ದ ಅಭಿವೃದ್ದಿಗೆ ಪೂರಕವಾಗಿದೆ ಎಂಬುದಕ್ಕೆ ಈ ಸಮ್ಮೇಳನ ಸಾಕ್ಷಿಯಾಗಲಿದೆ

ಹಲವು ನವೋದ್ಗಮ ಕಂಪನಿಗಳು ತಮ್ಮ ತಂತ್ರಜ್ವಾನ ಮತ್ತು ಅಭಿವೃದ್ದಿ ಕುರಿತು ಪೆಟ್ರೋಟೆಕ್ ನಲ್ಲಿ ಪ್ರದರ್ತಿಸಲಿದ್ದಾರೆ ಪೆಟ್ರೋಟೆಕ್ಗೆ ಆಗಮಿಸುವ ಎಲ್ಲರಿಗೆ ಸ್ವಾಗತ ಕೋರಿರುವ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಧರ್ಮೇಂದ್ರ ಪ್ರಧಾನ್ ಭಾರತ ಕಚ್ಲಾ ತೈಲ ಮತ್ತು ಪೆಟ್ರೋಲಿಯಂ ಉತ್ಪನ್ನಗಳನ್ನು ಬಳಸುತ್ತಿರುವ ಜಗತ್ತಿನ ಅತಿದೊಡ್ಡ ಮೂರನೇ ರಾಷ್ಲವಾಗಿದೆ ಹೀಗಾಗಿ ಪ್ರತಿಯೊಬ್ಲರಿಗೆ ಇಂಧನ ಒದಗಿಸಲು ಸರ್ಕಾರ ಹಲವು ಕ್ರಮಗಳನ್ನು ಕ್ಷೆಗೊಂಡಿದೆ ಎಂದಿದ್ದಾರೆ ಜತೆಗೆ ಸುಸ್ವಿರ ಮತ್ತು ಸುರಕ್ಷಿತ ಇಂಧನ ಬಳಕೆ ಈ ಸಮ್ಮೇಳನದ ಘೋಷವಾಕ್ವವಾಗಿದೆ ಎಂದು ಅವರು ಹೇಳದ್ದಾರೆ

ಬಳಕ ಪ್ರಧಾನಿ ಅಲ್ಲಿನ ಶಾಲಾ ಮಕ್ಕಳಿಗೆ ಇದರ ದ್ಲೋತಕವಾಗಿ ಊಟ ಬಡಿಸಲಿದ್ದಾರೆ ತದನಂತರ ಅಲ್ಲಿ ಆಯೋಜಿಸಲಾಗಿರುವ ಸಾರ್ವಜನಿಕ ಸಭೆಯನ್ನುದ್ದೇಶಿ ಪ್ರಧಾನಮಂತ್ರಿ ಭಾಷಣ ಮಾಡಲಿದ್ದಾರೆ ಈ ಭೇಟ ವೇಳೆ ಪ್ರಧಾನಿ ಅವರು ಇಸ್ನಾನ್ ನ ಆಚಾರ್ಯರಾದ ಶ್ರಿಲಾ ಪ್ರಭುಪಾದ್ ಅವರ ವಿಗ್ರಹಕ್ಕೆ ಪುಷ್ಪನಮನ ಸಲ್ಲಿಸಲಿದ್ದಾರೆ ಈ ಅಕ್ಷಯ ಪಾತ್ರ ಫೌಂಡೇಷನ್ ಮಧ್ವಾಷ್ನದ ಬಿಸಿಯೂಟ ಯೋಜನೆಯ ಪಾಲುದಾರ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತಿದೆ

ಮಾನವ ಸಂಪನ್ನೂಲ ಅಭಿವೃದ್ದಿ ಸಚಿವಾಲಯ ಮತ್ತು ರಾಜ್ಯ ಸರ್ಕಾರಗಳ ಸಹಭಾಗಿತ್ವದಲ್ಲಿ ಈ ಫೌಂಡೇಷನ್ ಗುಣಮಟ್ಟದ ಆರೋಗ್ಟಕರ ಮತ್ತು ಪೋಷಕಾಂಶಯುಕ್ತ ಆಹಾರವನ್ನು ಲಕ್ಷಾಂತರ ಮಕ್ಕಳಿಗೆ ಒದಗಿಸುತ್ತಿದೆ ಕಳೆದ ವರ್ಷದ ಅಕ್ಟೋಬರ್ ನಲ್ಲಿ ಪ್ರಧಾನಿ ಅವರು ಸೆಲ್ಫ್ ಸೋಸೈಟಿ ಆಪ್ ಬಿಡುಗಡೆಗೊಳಿಸಿ ಫೌಂಡೇಷನ್ ಕುರಿತು ಶ್ಲಾಘಿಸಿದ್ದರು ಜಾಗತಿಕ ತಾಪಮಾನ ಮತ್ತು ಹವಮಾನ ಬದಲಾವಣೆಯಿಂದ ಇಡೀ ಜಗತ್ತನ್ನು ಅಪಾಯದಿಂದ ಪಾರುಮಾಡಬೇಕಾದ ಅಗತ್ವವಿದ್ದು ಪರಿಸರ ಸಂರಕ್ಷಣೆಗೆ ಹಸಿರು ಅಭಿಯಾನ ಕೈಗೊಳ್ಳಬೇಕಿದೆ ಎಂದು ಕೇಂದ್ರ ಪರಿಸರ ಸಚಿವ ಹರ್ಷ್ ವರ್ಧನ್ ಹೇಳಿದ್ದಾರೆ ಚುನಾವಣಾ ಪಟ್ಟಿ ಕುರಿತು ಜನರ ಹಾದಿ ತಪ್ಪಿಸುತ್ತಿರುವವರ ವಿರುದ್ದ ಅಗತ್ತ ಕಠಿಣ ಕ್ರಮ ಕೈಗೊಳ್ಳುವಂತೆ ಚುನಾವಣಾ ಆಯೋಗ ದೆಹಲಿ ಪೊಲೀಸರಿಗೆ ಸೂಚಿಸಿದೆ ಚುನಾವಣಾ ಪಟ್ಟಿಯಲ್ಲಿ ಹೆಸರು ತೆಗೆದಿರುವ ಕರೆಗಳ ಬಗ್ಗೆ ಎಚ್ಚರಿಕೆಯಿಂದ ಇರುವಂತೆ ದೆಹಲಿ ಮುಖ್ಯ ಚುನಾವಣಾಧಿಕಾರಿ ಶನಿವಾರ ಜನತೆಗೆ ಎಚ್ಚರಿಸಿದ್ದಾರೆ ಹಾಗೆಯೇ ಈ ಕುರಿತು ಸೂಕ್ತ ತನಿಖೆ ನಡೆಸುವಂತೆಯೂ ದೆಹಲಿ ಪೊಲೀಸರಿಗೆ ಸಿಇಒ ಹೇಳಿದ್ದಾರೆ

ಈ ಸಂದರ್ಭದಲ್ಲಿ ರಾಜ್ಯಪಾಲ ಲಾಲ್ಲಿ ಟಂಡನ್ ವಿಧಾನ ಸಭೆ ಮತ್ತು ವಿಧಾನ ಪರಿಷತ್ ಉಭಯ ಸದನಗಳನ್ನು ಉದ್ದೇಶಿಸಿ ಜಂಟಿ ಭಾಷಣ ಮಾಡಲಿದ್ದಾರೆ ನಂತರ ರಾಜ್ಯದ ಆರ್ಥಿಕ ಸಮೀಕ್ಷೆಯನ್ನು ಸದನದಲ್ಲಿ ಮಂಡಿಸಲಾಗುತ್ತದೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹುಬ್ಬಳ್ಳಯಲ್ಲಿ ನಿನ್ನೆ ಧಾರವಾಡ ಅನಿಲ ವಿತರಣಾ ಯೋಜನೆ ಮಂಗಳೂರು ತುರ್ತು ಅವಕಶ್ವಕತೆಯ ಪೆಟ್ರೋಲಿಯಂ ಸಂಗ್ರಹ ಸೌಲಭ್ವಕ್ಷೆ ಚಾಲನೆ ನೀಡಿದರು ಇದೇ ವೇಳೆ ಧಾರವಾಡದ ಐಐಟ ಮತ್ತು ಐಐಐಟಿಗಳಿಗೂ ಪ್ರಧಾನಮಂತ್ರಿ ಶಂಕುಸ್ಥಾಪನೆ ನೆರವೇರಿಸಿದರು

ಎಲ್ ಇ ಕಾಲೇಜು ಮೈದಾನದಲ್ಲಿ ಬಿಜೆಪಿ ಸಾರ್ವಜನಿಕ ಸಭೆಯನ್ನು ಉದ್ವೇಶಿಸಿ ಮಾತನಾಡಿದ ಅವರು ಕಳೆದ ನಾಲ್ಕೂವರೆ ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ಕೈಗೊಂಡ ಅನೇಕ ಜನಪರ ಕೃಷಿಪರ ಹಾಗೂ ಕಾರ್ಮಿಕ ಯೋಜನೆಗಳನ್ನು ಪ್ರಸ್ತಾಪಿಸಿದರು ಇತ್ತೀಚೆಗೆ ನಿಧನರಾದ ಸಿದ್ದಗಂಗಾಮಠದ ಶ್ರೀ ತಿವಕುಮಾರ ಸ್ವಾಮೀಜಿ ಅವರ ಸೇವೆಯನ್ನು ಸ್ಥರಿಸಿ ಶ್ರದ್ದಾಂಜಲಿ ಸಲ್ಲಿಸಿದರು ಸಾಲ ಮನ್ನಾ ವಿಚಾರದಲ್ಲಿ ಮೊದಲಿನಿಂದಲೂ ಸುಳ್ಳು ಹೇಳುತ್ತಾ ಬಂದಿರುವ ಜೆಡಿಎಸ್ ಪಕ್ಷ ಅಧಿಕಾರಕ್ಕೆ ಬಂದ ಬಳಕವೂ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡುವಲ್ಲಿ ವಿಫಲವಾಗಿದೆ

ಇಂತಹ ಸುಳ್ಳುಗಳ ಮೂಲಕವೇ ಅವರು ಅಧಿಕಾರ ಹಿಡಿಯುತ್ತಿದ್ದಾರೆ ಆದರೆ ಈ ನಿಮ್ನ ಪ್ರಧಾನ ಸೇವಕ ಚೌಕಿದಾರ ನೀಡಿದ ಭರವಸೆಗಳನ್ನು ಈಡೇರಿಸಲು ಹಲವು ಕ್ರಮಗಳನ್ನು ಕೈಗೊಂಡಿರುವುದಾಗಿ ತಿಳಿಸಿದರು ಕರ್ನಾಟಕ ವಿಧಾನ ಮಂಡಲದ ಉಭಯ ಸದನಗಳಲ್ಲಿ ಇಂದು ಬಜೆಟ್ ಮೇಲಿನ ಚರ್ಚೆ ನಡೆಯಲಿದೆ ಇತ್ತೀಚೆಗೆ ಆಡಿಯೋವೊಂದರಲ್ಲಿ ಶಾಸಕರಿಗೆ ಆಮಿಷವೊಡ್ಡಿರುವ ಕುರಿತು ಪ್ರಸ್ತಾಪವಾಗಿರುವ ಬಗ್ಗೆ ವಿಸ್ತತ ಚರ್ಚೆ ನಡೆಯುವ ಸಾಧ್ಯತೆಯಿದೆ ಈ ಮಧ್ಯೆ ನಾಲ್ವರು ಅತೃಪ್ತ ಶಾಸಕರನ್ನು ಪಕ್ಷಾಂತರ ನಿಷೇಧ ಕಾಯ್ದೆಯಡಿ ಶಾಸಕ ಸ್ಥಾನದಿಂದ ಅನರ್ಹಗೊಳಿಸುವಂತೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಸಿದ್ದರಾಮಯ್ಯ ವಿಧಾನಸಭಾಧ್ಯಕ್ಷರಿಗೆ ಇಂದು ಮನವಿ ಮಾಡುವ ನಿರೀಕ್ಷೆಯಿದೆ

ಶಾರದಾ ಚಟ್ಫಂಡ್ ಹಗರಣ ಕುರಿತಂತೆ ಎಸ್ ಪಿ ಗಳಾದ ಜಗರೂಪ್ ಸಿಂಹ ಪಿ

ಕಲ್ಟಾಣ್ ಪಾರ್ಥ ಮುಖರ್ಜಿ ಹಾಗೂ ಡಿ ಎಸ್ ಪಿ ಟಿ ಬರ್ದನ್ ಅವರನ್ನೊಳಗೊಂಡ ಸಿಬಿಐ ತಂಡ ಕೋಲ್ತತಾ ಮೊಲೀಸ್ ಆಯುಕ್ತರನ್ನು ವಿಚಾರಣೆ ನಡೆಸುತ್ತಿದೆ ಈ ಮಧ್ಲೆ ಹಗರಣದ ಮತ್ತೊಬ್ಬ ಆರೋಪಿಯಾದ ಮಾಜಿ ರಾಜ್ಜಸಭಾ ಸದಸ್ಯ ಹಾಗೂ ತ್ಯಣಮೂಲ ಕಾಂಗ್ರೆಸ್ ಮುಖಂಡ ಕುನಾಲ್ ಘೋಷ್ ಸಹ ವಿಚಾರಣೆಗೆ ಸಿಬಿಐ ಕಚೇರಿಯಲ್ಲಿ ಹಾಜರಾದರು

ಈ ತಂಡದ ನೇತೃತ್ವವನ್ನು ರೈಲ್ವೇ ಪೋಲಿಸ್ ಮಹಾನಿರ್ದೇಶಕ ಸಂಜಯ್ ಸಿಂಘಾಲ್ ವಹಿಸಲಿದ್ದಾರೆ ಎಂದು ಕಛೇರಿ ವಕ್ತಾರರು ತಿಳಿಸಿದ್ದಾರೆ

ದುರಂತಕ್ಕೆ ಕಾರಣವನ್ನು ಪತ್ತೆ ಹಚ್ಚುವುದು ಮಾತ್ರವಲ್ಲದೆ ಘಟನೆ ಹಿಂದೆ ಅಡಗಿರಬಹುದಾದ ಪಿತೂರಿ ಕುರಿತು ಶೋಧಿಸಿ ಪೋಲಿಸರು ಮತ್ತು ಅಬಕಾರಿ ಅಧಿಕಾರಗಳ ಮೇಲೆ ಜವಾಬ್ದಾರಿಯನ್ನು ಹೊರಿಸಿ ತಪ್ಪಿತಸ್ಹ ಅಧಿಕಾರಿಗಳ ವಿರುದ್ದ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಎಸ್ಐಟಗೆ ತಿಳಿಸಲಾಗಿದೆ ಇದೇ ವೇಳೆ ರಾಜ್ಯ ಸರ್ಕಾರ ಕಳೆದ ರಾತ್ರಿ ಎರಡೂ ಜಿಲ್ಲೆಗಳ ಬಾಧಿತ ಪ್ರದೇಶಗಳ ವಲಯ ಅಧಿಕಾರಿಗಳನ್ನು ಅಮಾನತುಗೊಳಿಸಿದೆ

ವಸಂತ ಪಂಚಮಿಯನ್ನು ನಿನ್ನೆ ಧಾರ್ಮಿಕ ತ್ರದ್ದಾಭಕ್ತಿಯಿಂದ ಆಚರಿಸಲಾಯಿತು ಮಾಫ ಮಾಸದ ಶುಕ್ಲ ಪಕ್ಷದ ಪಂಚಮಿಯ ಸರಸ್ನತಿ ಪೂಜೆಯನ್ನು ಮಾಡಲಾಯಿತು ಬಿಳಿ ಮತ್ತು ಹಳದಿ ಹೂಗಳಿಂದ ಸರಸ್ವತಿ ದೇವಿಯನ್ನು ಪೂಜಿಸುತ್ತಾರೆ